ರಾಷ್ಷೀಯ ಪಂಚಾಯತ್ ದಿನದ ಅಂಗವಾಗಿ ಪಂಚಾಯಿತಿಗಳೊಂದಿಗೆ ಸಂವಾದ ನಡೆಸಿ ಅವರು ಮಾತನಾಡಿದರು ಸ್ವಾಮಿತ್ವ ಯೋಜನೆಯಿಂದ ಗ್ರಾಮಗಳ ಸಮಗ್ರ ಅಭಿವ್ಯದ್ಲಿಯಾಗಲಿದೆ ಅವರ ಆಸ್ತಿ ದಾಖಲೆಗಳನ್ನು ಮನೆ ಬಾಗಿಲಿಗೇ ತಲುಪಿಸುವ ವಿನೂತನ ವ್ಯವಸ್ನೆ ಇದಾಗಿದೆ ಎಂದು ಹೇಳಿದರು ದೇಶಾದ್ಯಂತ ಸ್ವಾಮಿತ್ವ ಯೋಜನೆ ಎಸ್ತರಣೆಯಿಂದ ಗ್ರಾಮೀಣ ಭಾಗದ ಜನರು ಇನ್ನು ಮುಂದೆ ಬ್ಯಾಂಕುಗಳಂದ ಸುಲಭವಾಗಿ ಸಾಲ ಪಡೆಯಬಹುದಾಗಿದೆ

ಇದೇ ಸಂದರ್ಭದಲ್ಲಿ ಅತ್ತುತ್ತಮವಾಗಿ ಕಾರ್ಯನಿರ್ವಹಿಸಿದ ಪಂಚಾಯಿತಿಗಳಿಗೆ ಪ್ರಶಸ್ತಿ ವಿತರಿಸಲಾಯಿತು ಪಂಚಾಯತ್ ರಾಜ್ ಸಚಿವ ನರೇಂದ್ರ ಸಿಂಗ್ ತೋಮರ್ ಮಾತನಾಡಿ ಪಂಚಾಯತ್ ರಾಜ್ ಸಂಸ್ಥೆಗಳು ಸದೃಢವಾದರೆ ದೇಶದ ಆಡಳಿತ ಸದೃಢವಾಗಲಿದೆ ಎಂದರು

ರಾಜ್ಞದಲ್ಲಿ ಹೆಚ್ಚುತ್ತಿರುವ ಕೊರೋನ ಸೋಂಕು ನಿಯಂತ್ರಿಸಲು ವಾರಾಂತ್ವದ ಕರ್ಫ್ಯೂ ಶುಕ್ರವಾರ ರಾತ್ರಿಯಿಂದಲೇ ಜಾರಿಗೆ ಬಂದಿದ್ದು ಅಗತ್ಯ ಸೇವೆ ಕೃಷಿ ಚಟುವಟಿಕೆ ಹೊರತುಪಡಿಸಿ ಉಳಿದೆಲ್ಲ ಚಟುವಟಿಕೆಗಳು ಸ್ವಗಿತಗೊಂಡಿದೆ ಮಂಗಳೂರಿನ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿಂದು ಕೊರೋನ ನಿಯಂತ್ರಣ ಕುರಿತ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ತ್ರೀನಿವಾಸ ಪೂಜಾರಿ ಮಾತನಾಡಿ ಕೊರೋನ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಹೊರಡಿಸಿರುವ ಹೊಸ ಮಾರ್ಗಸೂಚಿಯನ್ನು ಕಟ್ಪುನಿಟ್ಟಾಗಿ ಜಾರಿಗೆ ತರಬೇಕು ಎಂದು ಅಧಿಕಾರಿಗಳಗೆ ಸೂಚಿಸಿದರು ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಸರ್ಕಾರ ಅನೇಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದರೂ ಸಹ ಸೋಂಕು ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆ ಅನಿವಾರ್ಯವಾಗಿ ಕರ್ಫ್ಯೂ ವಿಧಿಸಲಾಗಿದೆ ಸಾರ್ವಜನಿಕರು ಅನಗತ್ಯವಾಗಿ ಓಡಾಡುವುದನ್ನು ನಿಲ್ಲಿಸಬೇಕು ಅತೀ ಅವಶ್ವವಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಬರದೇಕು ಎಂದರು ಮ್ನೆಸೂರು ನಗರದಲ್ಲೂ ಕೊರೋನ ನಿಯಂತ್ರಣಕ್ಕೆ ವಾರಾಂತ್ನ ಕರ್ಪ್ಯೂ ವಿಧಿಸಲಾಗಿದ್ದು ಶನಿವಾರ ಜನಜೀವನ ಸ್ತ್ಲಬ್ಲವಾಗಿದೆ

ದೇವರಾಜ ಅರಸು ರಸ್ತೆ ಸಯ್ನಾಜಿರಾವ್ ರಸ್ತೆ

ಕರ್ಮೂ ಹಿನ್ನೆಲೆಯಲ್ಲಿ ಜನಜೀವನ ಸ್ವಗಿತಗೊಂಡಿದ್ದು ಅಗತ್ತ ಸೇವೆ ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳು ಬಂದ್ ಆಗಿವೆ

ಸಮಯ ಮೀರುತ್ತಿದ್ಲಂತೆಯೇ ಯಥಾ ಪ್ರಕಾರ ಅಂಗಡಿ ಮುಂಗಟ್ಟುಗಳು ಸ್ವಗಿತಗೊಂಡವು

ಬೆಂಗಳೂರು ನಗರದಲ್ಲಿ ಕರ್ಫ್ಯೂ ಕಾರಣದಿಂದ ಶನಿವಾರ ಮತ್ತು ಭಾನುವಾರ ಮೆಟ್ರೊ ಸಂಚಾರ ಸ್ನಗಿತವಾಗಿದೆ ಬಿಎಂಟಿಸಿ ಬಸ್ಗಳು ಬೆರಳೆಣಿಕೆಯಷ್ನು ಸಂಚಾರ ಮಾಡಿದರೂ ಅದು ಕೇವಲ ಅಗತ್ಯ ಸೇವೆಗೆ ಮಾತ್ರ ಸೀಮಿತವಾಗಿದೆ ಸಿನಿಮಾ ಟಾಕೀಸುಗಳು ಮಾಲ್ಗಳು ಈಜು ಕೊಳಗಳು ವ್ಯಾಯಾಮ ಶಾಲೆ ಸಭಾಂಗಣ ಮತ್ತು ಉದ್ಯಾನವನಗಳು ಮುಚ್ಚಿದ್ದವು ರಾಜ್ಲದಲ್ಲಿ ಹೆಚ್ಚುಕ್ತಿರುವ ಕೊರೋನಾ ಸೋಂಕು ನಿಯಂತ್ರಿಸಲು ರಾಜ್ಲ ಸರಕಾರ ಸಮಾರೋಪಾದಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಕೆ

ರಾಜ್ಯದಲ್ಲಿ ಮೇ ಮೊದಲ ವಾರದವರೆಗೆ ಒಂದು ಸಾವಿರದ ನಾನ್ನೂರ ಹದಿನಾಲ್ಲು ಟನ್ ಆಮ್ಲಜನಕಕ್ಕೆ ಬೇಡಿಕೆ ಇದ್ದು ಇದನ್ನು ಪೂರೈಸುವಂತೆ ಪ್ರಧಾನಿ ಅವರಿಗೆ ನಿನ್ನೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಮನವಿ ಮಾಡಿದ್ದಾರೆ ಎಂದರು

ಪ್ರಧಾನಿಯವರು ತಮ್ನ ಅನಿಸಿಕೆಗಳನ್ನು ದೇಶವಾಸಿಗಳೊಂದಿಗೆ ಪಂಚಿಕೊಳ್ಳಲಿದ್ದಾರೆ ಆಕಾಶವಾಣಿಯ ಎಲ್ಲ ವಾಹಿನಿಗಳು ದೂರದರ್ಶನದ ವಿವಿಧ ವಾಹಿನಿಗಳು ನ್ಯೂಸ್ ಆನ್ ಐಎಆರ್ ವೆಬ್ಸೈಟ್ ಹಾಗೂ ಮೊಬೈಲ್ ಆಪ್ ನಲ್ಲೂ ಮನ್ ಕಿ ಬಾತ್ ಪ್ರಸಾರವಾಗಲಿದೆ ಪ್ರಧಾನಿ ಅವರ ಹಿಂದಿ ಭಾಷಣದ ನಂತರ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದ್ದು

ರಾಜ್ಯದಲ್ಲಿ ಕೊರೋನಾ ಸೋಂಕು ತಡೆಗಟ್ಟಲು ಜಾರಿಗೆ ಬಂದಿರುವ ವಾರಾತ್ಯದ ಕರ್ಪೂ ಕೃಷಿ ಚಟುವಟಕೆಗಳಗೆ ಅನ್ವಯ ವಾಗುವುದಿಲ್ಲ ಎಂದು ಕೃಷಿ ಸಚಿವ ಬಿ

ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಿನನಿತ್ವದ ಕೃಷಿ ಚಟುವಟಕೆಗಳಗೆ ತೊಂದರೆ ಯಾಗದಂತೆ ಕೈಷಿ ಅಧಿಕಾಂಗಳು ಕ್ರಮ ಕೈ ಗೊಳ್ಳಬೇಕು ರೈತರು ತಮ್ಮ ಬಳಿ ಇರುವ ದವಸ ಧಾನ್ಯ ಪಣ್ಣಿ ತರಕಾರಿ ಹೂವುಗಳನ್ನು ಸಾಗಿಸಲು ಯಾರು ತೊಂದರೆ ಕೊಡಬಾರದು ಎಂದರು ಪೂರ್ವ ಮುಂಗಾರು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ರೈತರು ರಸ ಗೊಬ್ಬರ ಖರೀದಿಗಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಲು ಮುಕ್ತ ಅವಕಾಶ ನೀಡಬೇಕು ಎಂದು ಸಚಿವ ಪಾಟೀಲ್ ತಿಳಿಸಿದರು